ಹಂಪಿಯ ಪ್ರವಾಸಿ ತಾಣಗಳಿಗೆ ಮೂಲ ಸೌಕರ್ಯ ಕಲ್ಪಿಸಲು ಸರ್ಕಾರ ಬದ್ದ ಸಚಿವ ಸಿ

ರಾಜ್ಯದ ಮಳೆ ಹಾಗೂ ನೆರೆ ಬಾಧಿತ ಜಿಲ್ಲೆಗಳ ವಸತಿ ಯೋಜನೆಯಲ್ಲಿ ಅವ್ಯವಹಾರ ತನಿಖೆಗೆ ಆದೇಶ ಸಚಿವ ವಿ ಸೋಮಣ್ಣ ಮಾಹಿತಿ ಈಗ ವಾರ್ತೆಗಳ ವಿವರ ರಾಜ್ಞದ ಹಣಕಾಸು ಸ್ವಿತಿ ಸುದೃಢವಾಗಿದ್ದು ತೆರಿಗೆ ಸಂಗ್ರಹದಲ್ಲಿ ಗುರಿ ಸಾಧಿಸಲಾಗಿದೆ ಎಂದು ಮುಖ್ಯಮಂತ್ರಿ ಬಿ

ಬಿಜೆಪಿ ನೇತೃತ್ವದ ರಾಜ್ಯ ಸರ್ಕಾರ ನೂರು ದಿನಗಳ ಆಡಳಿತ ಪೂರೈಸಿದ ಹಿನ್ನೆಲೆ ಬೆಂಗಳೂರಿನಲ್ಲಿ ಸಾಧನೆಯ ಕಿರುಹೊತ್ತಿಗೆ ಬಿಡುಗಡೆ ಮಾಡಿ ಅವರು ಬಳಿಕ ಸುದ್ದಿಗೋಷ್ಠಿ ನಡೆಸಿದರು ಬಿಜೆಪಿ ರೈತಪರ ಹಾಗೂ ಭ್ರಷ್ಟಚಾರ ಮುಕ್ತ ಆಡಳಿತ ನೀಡಲು ಬದ್ಧವಾಗಿದೆ ಅಭಿವೃದ್ಧಿಯೇ ಆಡಳಿತದ ಮಂತ್ರ ಎಂಬುದು ಬಿಜೆಪಿ ಸರ್ಕಾರದ ನೀತಿಯಾಗಿದೆ ಎಂದರು

ನೀರಾವರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಕಳಸಾ ಬಂಡೂರಿ ಯೋಜನೆಗೆ ಅನುಮತಿ ದೊರಕಿಸುವಲ್ಲಿ ತಮ್ಮ ಸರ್ಕಾರ ಯಶಸ್ವಿಯಾಗಿದೆ

ಯಡಿಯೂರಪ್ಪ ಹಾಗೂ ರೈಲ್ವೆ ಖಾತೆ ಸಹಾಯಕ ಸಚಿವ ಸುರೇಶ್ ಅಂಗಡಿ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ನಡೆದ ರೈಲ್ವೆ ಯೋಜನೆ ಕುರಿತ ಉನ್ನತ ಮಟ್ಟದ ಸಭೆಯಲ್ಲಿ ಈ ತೀರ್ಮಾನ ತೆಗೆದುಕೊಳ್ಳಲಾಗಿದೆ

ಐತಿಹಾಸಿಕ ಸ್ನಾರಕಗಳ ಸಂರಕ್ಷಣೆ ಮತ್ತು ಪ್ರವಾಸಿಗರಿಗೆ ಮೂಲಸೌಕರ್ಯಗಳನ್ನು ಒದಗಿಸಲು ಇಡೀ ಹಂಪಿಗೆ ಸಂಬಂಧಿಸಿ ಸಮಗ್ರ ಯೋಜನೆಯೊಂದನ್ನು ರೂಪಿಸಲು ಪ್ರವಾಸೋದ್ದಮ ಖಾತೆ ಸಚಿವ ಸಿ

ಕಮಲಾಪುರದಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲಿಸಿ ವಿರೂಪಾಕ್ಷೇಶ್ವರ ದೇವಸ್ಥಾನದ ಗೋಪುರಗಳಿಗೆ ಬಳಿದ ಬಣ್ಣ ಎರಡೇ ವರ್ಷಗಳಲ್ಲಿ ಮಾಸಿ ಹೋಗಿರುವುದಕ್ಕೆ ಭಾರತೀಯ ಪುರಾತತ್ವ ಇಲಾಖೆಯ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಬಣ್ಣ ಬಳದ ವ್ಹಿಗೆ ನೋಟಸ್ ಜಾರಿ ಮಾಡಿ ಸ್ವಂತ ಖರ್ಚನಲ್ಲಿ ಸರಿಪಡಿಸಲು ನಿರ್ದೇತಿಸಿದರು ಸದ್ದದಲ್ಲಿಯೇ ಹಂಪಿಯ ಸೋಶಿಯಲ್ ಆಡಿಟ್ ಜರುಗಿಸಲು ಕ್ರಮಕೈಗೊಳ್ಳುವುದಾಗಿ ಸಚಿವರು ಹೇಳಿದರು ರಾಜ್ಞದ ಬಿಜೆಪಿ ಸರ್ಕಾರವನ್ನು ಅಸ್ವಿರಗೊಳಿಸಲು ಬಿಡುವುದಿಲ್ಲ ಎಂಬ ಮಾಜಿ ಮುಖ್ಚುಮಂತ್ರಿ ಎಚ್

ಕುಮಾರಸ್ವಾಮಿ ಅವರ ಮಾತಿಗೆ ಪ್ರತಿಕ್ರಿಯಿಸಿರುವ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಜೆಡಿಎಸ್ನ ಮತ್ತಷ್ಟು ಶಾಸಕರು ಬಿಜೆಪಿಗೆ ಸೇರ್ಪಡೆಯಾಗಬಹುದು ಎಂಬ ಭಯದಿಂದ ಅವರು ನೀಡಿದ ಹೇಳಕೆ ಎಂದು ವಿಶ್ಲೇಷಿಸಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿಯವರಿಗೆ ಕೆಟ್ಟ ಹೆಸರು ತಂದು ರಾಜಿನಾಮೆ ನೀಡುವಂತೆ ಮಾಡುವ ಹುನ್ನಾರದ ಭಾಗವಾಗಿ ಬಿಜೆಪಿ ಮುಖಂಡರೇ ಅನರ್ಹ ತಾಸಕರ ಬಗ್ಗೆ ಯಡಿಯೂರಪ್ಪ ಮಾತನಾಡಿದ ಧ್ವನಿಸುರುಳಿ ಬಿಡುಗಡೆ ಮಾಡಿದ್ದಾರೆ ಎಂದು ಆರೋಪಿಸಿದರು ಕಲ್ಮಾಣ ಕರ್ನಾಟಕದ ಇತಿಹಾಸ ರಚನೆಗೆ ಸರ್ಕಾರ ರಚಿಸಿರುವ ಸಮಿತಿ ಕ್ರಿಯಾಶೀಲತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದು ಕಾಲಮಿತಿಯೊಳಗೆ ಕಲ್ಹಾಣ ಕರ್ನಾಟಕದ ಇತಿಹಾಸಕ್ಕೆ ಅಂತಿಮ ರೂಪ ನೀಡಲಾಗುವುದು ಎಂದು ಸಮಿತಿಯ ಅಧ್ಯಕ್ಷ ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿ ಸುಬೋಧ ಯಾದವ್ ತಿಳಿಸಿದ್ದಾರೆ ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಗಾಗಲೇ ಇತಿಹಾಸ ತಜ್ಞರ ಎರಡು ದಿನಗಳ ಕಾರ್ಯಾಗಾರ ಯಶಸ್ವಿಯಾಗಿ ಮುಗಿದಿದೆ

ಮಾಹಿತಿಯ ಮೌಲ್ಯಮಾಪನದ ರೂಪುರೇಷೆಗಳ ಬಗ್ಗೆ ಚರ್ಚಿಸಲು ಸದ್ದದಲ್ಲೇ ಸಮಿತಿ ಸಭೆ ನಡೆಯಲಿದೆ ಕಲ್ಯಾಣ ಕರ್ನಾಟಕದ ಸಮಗ್ರ ಇತಿಹಾಸವನ್ನು ಸರ್ಕಾರಕ್ಕೆ ಸಮಿತಿ ವರದಿ ರೂಪದಲ್ಲಿ ಸಲ್ಲಿಸಲಿದೆ ಎಂದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ರಾಜ್ಯದ ನೆರೆ ಪೀಡಿತ ಪ್ರದೇಶದಲ್ಲಿ ಬಸವ ಇಂದಿರಾ ಪ್ರಧಾನಮಂತ್ರಿ ಆವಾಸ್ ಅಂಬೇಡ್ಕರ್ ವಾಲ್ಮೀಕಿ ಮೊದಲಾದ ವಸತಿ ಯೋಜನೆಗಳ ಅಡಿಯಲ್ಲಿ ಮನೆ ನಿರ್ಮಾಣಕ್ಕೆ ಬಿಡುಗಡೆಯಾದ ಹಣ ದುರುಪಯೋಗವಾದ ಬಗ್ಗೆ ತಮ್ಮ ಗಮನಕ್ಕೆ ಬಂದಿದ್ದು ಕೂಡಲೇ ತನಿಖೆ ನಡೆಸಲು ಆದೇಶಿಸಲಾಗಿದೆ ಎಂದು ವಸತಿ ಖಾತೆ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ

ಕುಸಿದ ಒಂದೇ ಮನೆಗೆ ಅನೇಕ ಜನರ ಹೆಸರಿನಲ್ಲಿ ಹಣ ಪಡೆದುಕೊಂಡ ದೂರುಗಳು ಬಂದಿವೆ ಎಂದರು

ರೈತರ ಬೆಳೆ ಹಾನಿಗೆ ಐದು ಕೋಟ ರೂಪಾಯಿಗಳ ಪರಿಹಾರ ಧನವನ್ನು ಖಾತೆಗಳಿಗೆ ನೇರವಾಗಿ ಜಮೆ ಮಾಡಲಾಗಿದೆ ಅನರ್ಹಗೊಂಡಿರುವ ಕಾಂಗ್ರೆಸ್ ಮತ್ತು ಚೆಡಿಎಸ್ ಶಾಸಕರ ಬಗ್ಗೆ ಮುಖ್ಯಮಂತ್ರಿ ಬಿ ಎಸ್

ರಾಜ್ಯ ಕಾಂಗ್ರೆಸ್ ಪರವಾಗಿ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರು ಸರ್ವೋಚ್ದ ನ್ಯಾಯಾಲಯದ ನ್ಯಾಯಮೂರ್ತಿ ಎನ್

ರಮಣ ನೇತೃತ್ವದ ತ್ರಿಸದಸ್ಯ ಪೀಠದ ಮುಂದೆ ವಾದ ಮಂಡಿಸಿ ಅನರ್ಹ ಶಾಸಕರ ಕುರಿತು ಯಡಿಯೂರಪ್ಪ ಕೋರ್ ಕಮಿಟ ಸಭೆಯಲ್ಲಿ ಹೇಳಿದ್ದರೆನ್ನಲಾದ ವಿಷಯದ ಆಡಿಯೋ ಕ್ಷಷ್ ಪರಿಗಣಿಸುವಂತೆ ಮನವಿ ಮಾಡಿದರು

ಪ್ರವಾಸೋದ್ಯಮ ಖಾತೆ ಸಚಿವ ಸಿ

ರವಿ ಹಂಪಿಗೆ ಭೇಟಿ ನೀಡಿ ಬಳ್ಳಾರಿ ಜಿಲ್ಲಾಧಿಕಾರಿ ಎಸ್

ನಕುಲ್ ನೇತೃತ್ವದ ಅಧಿಕಾರಿಗಳ ತಂಡದ ಜೊತೆ ಹಂಪಿಯ ಎದಿರು ಬಸವಣ್ಣ ಮಂಟಪ ಗಾಯತ್ರಿ ಪೀಠ ಸಾಸಿವೆಕಾಳು ಗಣೇಶ ವಿರೂಪಾಕ್ಷ ದೇವಸ್ಥಾನದ ಆವಾರ ಪರಿಶೀಲಿಸಿದರು ಈ ಬಾರಿ ಸಾಂಸ್ಟೃತಿಕ ಕಾರ್ಯಕ್ರಮಗಳ ಪ್ರದರ್ಶನಕ್ಕೆ ನಾಲ್ಕು ವೇದಿಕೆಗಳನ್ನು ರಚಿಸಲಾಗಿದೆ ಹೊಸಪೇಟೆಯಿಂದ ಹಂಪಿ ವರೆಗೆ ವಿಂಟೇಜ್ ಕಾರುಗಳ ಜಾಥಾ ಈ ಬಾರಿಯ ವಿಶೇಷ

ಮಲೈ ಮಹಾದೇಶ್ವರ ಬೆಟ್ಟದಂತೆಯೇ ಬಿಳಗಿರಿಂಗನ ಬೆಟ್ಟದ ಸರ್ವಾಂಗೀಣ ಅಭಿವೃದ್ದಿಗೆ ಸರ್ಕಾರ ಅಗತ್ಯ ನೆರವು ನೀಡಲಿದೆ ಎಂದರು

ಗದಗನಲ್ಲಿ ಇಂದು ಬೆಳಗ್ಗೆ ಉದ್ಘಾಟನಾ ಸಮಾರಂಭ ಜರುಗಲಿದೆ ಭಾರತೀಯ ಸೇನಾ ಪೊಲೀಸ್ ವಿಭಾಗಕ್ಕೆ ಅಧಿಕಾರಿಯಾಗಿ ಆಯ್ಕೆಯಾದ ಧಾರವಾಡ ತಾಲೂಕಿನ ಮದಿಕೊಪ್ಪ ಗ್ರಾಮದ ಭೀಮಕ್ಕ ಚವ್ವಾಣ ಅವರನ್ನು ಶಾಸಕ ಅಮೃತ ದೇಸಾಯಿ ಸನ್ಮಾನಿಸಿ ಗೌರವಿಸಿದರು

ಮಂಗಳೂರಿನ ಪಿಲಿಕುಳ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಲ್ಲಿ ದೇಶದ ಪ್ರಥಮ ಅಂತಾರಾಷ್ಷೀಯ ಥ್ರೀ ಡಿ ಫುಲ್ ಡೋಮ್ ಚಿತ್ರೋತ್ಸವ ಹಾಗೂ ಅಂತಾರಾಷ್ಷೀಯ ತಾರಾಲಯ ಸಮ್ಮೇಳನ ಇಂದಿನಿಂದ ಮೂರು ದಿನಗಳ ವರೆಗೆ ಜರುಗಲಿದೆ ಎಂದು ಜಿಲ್ಲಾಧಿಕಾರಿ ಸಿಂಧು ರೂಪೇಶ್ ತಿಳಿಸಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ರಾಜ್ಯದ ಹಣಕಾಸು ಸ್ಥಿತಿ ಸುಧೃಢ ತೆರಿಗೆ ಸಂಗ್ರಹದಲ್ಲಿ ಗುರಿ ಸಾಧಿಸಲಾಗಿದೆ ಮುಖ್ಯಮಂತ್ರಿ ನುಡಿ

ರಾಜ್ಯದ ಮಳೆ ಹಾಗೂ ನೆರೆ ಬಾಧಿತ ಜಿಲ್ಲೆಗಳ ವಸತಿ ಯೋಜನೆಯಲ್ಲಿ ಅವ್ಕವಹಾರ ತನಿಖೆಗೆ ಆದೇತ ಸಚಿವ ವಿ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು